ಮೈಸೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಿತ್ರ ಪಕ್ಷವಾದ ಕಾಂಗ್ರೆಸ್ ಕೂಡ ಇದಕ್ಕೆ ಬದ್ದತೆ ತೋರಬೇಕು

ಕಾಂಗ್ರೆಸ್ ನಾಯಕರಿಂದಲೂ ಇದನ್ನು ಅಪೇಕ್ಷಿಸುತ್ತೇನೆ ಎಂದರು ಮಂಡ್ಯ ಹಾಸನ ಮತ್ತು ತುಮಕೂರು ಕ್ಷೇತ್ರಗಳಲ್ಲಿ ಮೈತ್ರಿ ಧರ್ಮ ಪಾಲನೆಯಲ್ಲಿ ಎದುರಾಗಿರುವ ಸಮಸ್ಥೆಗಳನ್ನು ಮಿತ್ರ ಪಕ್ಷದ ನಾಯಕರು ಬಗೆಹರಿಸಬೇಕು

ಮೈಸೂರಿನಲ್ಲಿ ನಿನ್ನೆ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಲೋಕಸಭೆ ಚುನಾವಣೆಯನ್ನು ಕ್ಷೇತ್ರದ ಕಾರ್ಯಕರ್ತರು ಸವಾಲಾಗಿ ಸ್ವೀಕರಿಸಿ ಪಕ್ಷದ ಗೆಲುವಿಗೆ ಕೆಲಸ ಮಾಡಬೇಕು ಎಂದರು ಮಾಜಿ ಸಚಿವ ಮಹಾದೇವಪ್ಪ ಮತ್ತು ತಮ್ಮ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ ಎಂದು ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದರು

ನಗರದ ಶ್ರೀಕಾಳಕಾಂಬಾ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಬಳಕ ಎಂ

ರಸ್ತೆ ಮಾರ್ಗವಾಗಿ ಮೆರವಣಿಗೆಯಲ್ಲಿ ತೆರಳಿ ನಿಖಿಲ್ಗೌಡ ನಾಮಪತ್ರ ಸಲ್ಲಿಸಿದರು ಈಗಾಗಲೇ ಅಂಬರೀಷ ಪತ್ನಿ ಸುಮಲತಾ ಈ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದು ಬಿಜೆಪಿ ತನ್ನ ಅಭ್ಣರ್ಥಿಯನ್ನು ಕಣಕ್ಕಿಳಿಸದೆ ಸುಮಲತಾ ಅವರನ್ನು ಬೆಂಬಲಿಸಲು ತೀರ್ಮಾನಿಸಿರುವುದರಿಂದ ಈ ಕ್ಷೇತ್ರ ರಾಜ್ದದ ಗಮನ ಸೆಳೆದಿದೆ

ಮಾಜಿ ಶ್ರಧಾನಿ ಹೆಚ್

ದೇವೇಗೌಡ ಸಂಸದ ಎಸ್

ಮುದ್ದಹನುಮೇಗೌಡ ಮಾಜಿ ಸಂಸದ ಜಿ

ಬಸವರಾಜ್ ಮಾಜಿ ಶಾಸಕ ಡಿ

ಸೋಮಶೇಖರ ತಿಳಿಸಿದ್ದಾರೆ ಬಳ್ದಾರಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು ರಾಜ್ಞದ ಬಳ್ದಾರಿ ಗುಲ್ಬರ್ಗ ರಾಯಚೂರು ದಾವಣಗೆರೆ ಧಾರವಾಡ ಬೆಂಗಳೂರು ಗ್ರಾಮಾಂತರ ಮತ್ತು ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಸ್ಪರ್ಧಿಸಲಿದ್ದಾರೆ ಎಂದರು

ಬೆಂಗಳೂರು ಗ್ರಮೀಣ ಕ್ಷೇತ್ರಕ್ಕೆ ಅಕ್ವಕ್ಷನಾರಾಯಣ ಮತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ತೇಜಸ್ವಿ ಸೂರ್ಯ ಅವರನ್ನು ಕಣಕ್ಕಿಳಿಸಲು ತೀರ್ಮಾನಿಸಿದೆ ಈ ಮಧ್ಯೆ ಜೆಡಿಎಸ್ ಬಿಟ್ಟುಕೊಟ್ಟರುವ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಅವರನ್ನು ಕಣಕ್ಕಿಳಿಸಲು ಕಾಂಗ್ರೆಸ್ ತೀರ್ಮಾನಿಸಿದೆ

ಇದೇ ನಿಟ್ಟನಲ್ಲಿ ದಾವಣಗೆರೆ ಲೋಕಸಭಾ ಕೇತ್ರ ವ್ಯಾಪ್ತಿಯಲ್ಲಿ ಮತ ಜಾಗ್ಯತಿಗಾಗಿ ಜಿಲ್ಲಾ ಸ್ವೀಪ್ ಸಮಿತಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಶಾಲಾ ಕಾಲೇಜುಗಳು ಸಂತೆ ಮೈದಾನ ಬಸ್ ನಿಲ್ದಾಣಗಳಲ್ಲಿ ಸ್ವಯಂ ಸೇವಾಸಂಸ್ಥೆಗಳ ಮೂಲಕ ಮತದಾನದ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಕುಂದವಾಡದಲ್ಲಿರುವ ಗಾಜಿನ ಮನೆ ವೀಕ್ಷಣೆಗೆ ಬರುತ್ತಿರುವ ಸಾರ್ವಜನಿಕರ ಮತ್ತು ಪ್ರವಾಸಿಗರ ಗಮನ ಸೆಳೆಯುವ ಸಲುವಾಗಿ ಮತದಾನದ ಮಹತ್ವ ಸಾರುವ ಬ್ಯಾನರ್ಗಳನ್ನು ಅಳವಡಿಸಲಾಗಿದೆಯಲ್ಲದೆ ತಿಳುವಳಿಕೆ ಕೂಡ ನೀಡಲಾಗುತ್ತಿದೆ

ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಹಾಗೂ ನ್ಯಾಯಮೂರ್ತಿ ದೀಪಕ್ ಗುಪ್ತ ಅವರಿದ್ದ ನ್ಯಾಯಪೀಠ ರೋಡ್ ಶೋ ಮತ್ತು ಬೈಕ್ ರ್ಕಾಲಿ ನಿಷೇಧಿಸಬೇಕು ಎನ್ನುವ ಅರ್ಜಿಯನ್ನು ವಿಚಾರಣೆಗೆ ತೆಗೆದುಕೊಳ್ಳುವ ಇಚ್ಚೆ ಇಲ್ಲ ಎಂದು ಸ್ಪಷ್ಟಪಡಿಸಿದೆ ರೋಡ್ ಕೋ ಮತ್ತು ರ್ಕಾಲಿಗಳು ಚುನಾವಣಾ ಆಯೋಗದ ನಿರ್ದೇಶನಗಳನ್ನು ಉಲ್ಲಂಘಿಸುವುದಲ್ಲದೆ ಪರಿಸರಕ್ಕೂ ಹಾನಿ ಉಂಟು ಮಾಡುತ್ತದೆ ಎಂದು ಉತ್ತರ ಪ್ರದೇಶದ ಮಾಜಿ ಮೋಲೀಸ್ ಮಹಾ ನಿರ್ದೇಶಕ ವಿಕ್ರಮ್ ಸಿಂಗ್ ಹಾಗೂ ಶೈವಿಕ ಅಗರವಾಲ್ ಅರ್ಜಿಯಲ್ಲಿ ಗಮನ ಸೆಳೆದಿದ್ದರು

ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಮತ್ತು ದೀಪಕ್ ಗುಪ್ತಾ ಅವರನ್ನೊಳಗೊಂಡ ನ್ಯಾಯಪೀಠ ಗುರುವಾರ ಸಂಜೆ ವೇಳೆಗೆ ಉತ್ತರ ಸಲ್ಲಿಸುವಂತೆ ಆಯೋಗಕ್ಕೆ ಸೂಚಿಸಿದೆ ಮತದಾರರ ವಿಶ್ವಾಸ ವೃದ್ಧಿಗೆ ವಿವಿಪ್ಯಾಟ್ ಸಂಖ್ಯೆಗಳ ಮಾದರಿ ಸಮೀಕ್ಷೆಯನ್ನು ಹೆಚ್ಚಿಸುವ ಸಂಬಂಧ ತನ್ನ ನಿಲುವು ಏನು ಎಂಬುದನ್ನು ವಿವರಿಸುವಂತೆ ಸುಪ್ರೀಂ ಕೋರ್ಟ ಕೇಳಿದೆ

ಚಂದ್ರಬಾಬು ನಾಯ್ದು ನ್ಯಾಯಾಲಯಕ್ಕೆ ಅರ್ಜೆ ಸಲ್ಲಿಸಿದ್ದರು

ಜಿಲ್ಲೆಯಲ್ಲಿ ಇರುವ ಬಹುಮಹಡಿ ಕಟ್ಟಡಗಳ ಸಾಮರ್ಥ್ಯದ ವಸ್ತುಸ್ತಿತಿ ಅಧ್ಯಯನ ನಡೆಸಲು ತಂಡ ರಚಿಸಿ ಕೂಡಲೇ ವರದಿ ತರಿಸಿಕೊಳ್ಳಲಾಗುವುದು ಎಂದರು

ಪಕ್ಷ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ಬಡವರಿಗೆ ನ್ಯಾಯ ಒದಗಿಸಲಿದೆ ಎಂದರು